ಜಮ್ನು ಕಾಶ್ನೀರ ಭಾರತದಲ್ಲಿ ಇರುವ ಸಂಬಂಧ ಶಾಕ್ವತ ಪರಿಹಾರ ಕಂಡುಕೊಳ್ಳಲು ಈ ಮಸೂದೆ ಮಂಡಿಸಲಾಗಿದೆ ಎಂದು ಷಾ ಹೇಳಿದರು ಜಮ್ಮ ಕಾಶ್ಮೀರ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಷ್ಟ ನಿಲುವು ಹೊಂದಬೇಕು ಈ ಸಂಬಂಧ ಆರೋಪ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಅವರು ಕಾಂಗ್ರೆಸ್ ಪಕ್ಷದ ಟೀಕೆಗೆ ತಿರುಗೇಟು ನೀಡಿದರು ಜಮ್ಗು ಕಾಶ್ಮೀರಕ್ಕೆ ಕೇಂದ್ರ ಸರ್ಕಾರ ಹೊಸ ಕಾನೂನು ಮಾಡುವುದನ್ನು ಯಾರಿಂದಲೂ ತಡೆಯಲು ಸಾಧ್ವವಿಲ್ಲ ನಾವು ಕಾನೂನಿನ ಚೌಕಟ್ಟಿನಲ್ಲಿಯೇ ಕೆಲಸ ನಿರ್ವಹಿಸುತ್ತಿದ್ದೇವೆ ಎಂದರು ಶ್ರಕ್ನೆಯೊಂದಕ್ಕೆ ಉತ್ತರಿಸಿದ ಅಮಿತ್ ಷಾ ಜಮ್ಮ ಕಾಶ್ನೀರದ ವಿಷಯ ಪ್ರಸ್ತಾಪವಾದಾಗಲೆಲ್ಲ ಪಾಕ್ ಆಕ್ರಮಿತ ಕಾಶ್ೀರ ಮತ್ತು ಚೀನಾ ಆಕ್ರಮಿತ ಕಾಶ್ೀರ ಅಕ್ಸಾಯಿ ಚಿನ್ ಪ್ರಸ್ತಾಪವಾಗುತ್ತದೆ ಇದಕ್ಕೆ ಶಾಕ್ವತ ಪರಿಹಾರ ಕಂಡುಕೊಳ್ಳಲು ವಿಧೇಯಕವನ್ನು ಮಂಡಿಸಲಾಗಿದೆ ಎಂದು ಹೇಳಿದರು ಈ ವೇಳೆ ವಿರೋಧ ಪಕ್ಷಗಳ ಸದಸ್ಯರಿಂದ ಟೀಕೆ ವ್ಯಕ್ತವಾಯಿತು ಕಾಂಗ್ರೆಸ್ ಸದಸ್ಯ ಮನೋಜ್ ತಿವಾರಿ ಚರ್ಚೆಯಲ್ಲಿ ಪಾಲ್ಗೊಂಡು ಜಮ್ಮ ಕಾಶ್ನೀರದ ಜನರನ್ನು ಸಂಪರ್ಕಿಸದೆ ಅವರ ಭಾವನೆಗಳಗೆ ಬೆಲೆ ಕೊಡದೆ ಆ ರಾಜ್ಞದ ಗಡಿ ಬದಲಾವಣೆ ಮಾಡುವುದು ಸಾಂವಿಧಾನಿಕ ವಿರೋಧಿ ನಿಲುವು ಎಂದರು ಬಿಜೆಪಿಯ ಸದಸ್ವ ಜುಗಲ್ ಕಿಶೋರ್ ವಿಶೇಷ ಸ್ವಾನಮಾನ ರಾಜ್ಯದ ಎಲ್ಲಾ ಜನರಿಗೆ ಸಿಕ್ಕಿರಲಿಲ್ಲ ಜಮ್ಮ ಕಾಶ್ಮೀರದ ಜನರಷ್ಟೇ ಸೌಲಭ್ಯ ಪಡೆಯುತ್ತಿದ್ದರು ಇನ್ನುಳಿದ ಭಾಗದ ಜನರಿಗೆ ಸೌಲಭ್ಯ ಸಗುತ್ತಿರುಲಿಲ್ಲ ಹೀಗಾಗಿ ವ್ಯವಹಾರ ಹೂಡಿಕೆ ಉದ್ಯೋಗಾವಕಾಶ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ವಂಚಿತರಾಗಿದ್ದರು ಎಂದರು ಲೋಕಸಭೆಯಲ್ಲಿನ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವಿಧೇಯಕವನ್ನು ಲೋಕಸಭೆಯಲ್ಲಿ ಮಂಡಿಸಿದ ಕ್ರಮವನ್ನು ಪ್ರಶ್ನಿಸಿದರು ಇದಕ್ಕೆ ಡಿಎಂಕೆಯ ಟಿ ಆರ್ ಬಾಲು ಟಿಎಂಸಿಯ ಸುದೀಪ್ ಬಂಡೋಪಾಧ್ಯಾಯ ಧ್ವನಿಗೂಡಿಸಿ ಜಮ್ಮ ಕಾಶ್ಮೀರದ ಸಂಬಂಧಿಸಿದ ವಿಧೇಯಕ ದೌರ್ಜನ್ಯದಿಂದ ಕೂಡಿದೆ ಎಂದರು

ಚರ್ಚೆಯ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿ ಮಾತನಾಡಿದ ಸಚಿವ ಜಿತೇಂದ್ರ ಸಿಂಗ್ ಕೇಂದ್ರ ಸರ್ಕಾರ ಮಂಡಿಸಿದ ವಿಧೇಯಕ ಐತಿಹಾಸಿಕವಾಗಿದೆ ಎಂದು ಹೇಳಿದರು

ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಆ ಪಕ್ಷದ ಸದಸ್ತ ರಾಜೀವ್ ರಂಜನ್ ಸಿಂಗ್ ಜಮ್ಮ ಕಾಶ್ಮೀರದಲ್ಲಿ ವಿವಾದಿತ ವಿಧಿ ರದ್ದುಮಾಡುವ ಬದಲು ಅಲ್ಲಿನ ಭಯೋತ್ಪಾದನೆ ವಿರುದ್ದ ಹೋರಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಎಂದರು ಬಿಜೆಡಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದೆ

ಜಮ್ನು ಕಾಶ್ಮೀರದ ಜನತೆ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸವಿಡಬೇಕು ಎಂದು ತಿಳಿಸಿದರು ಮಧ್ಯ ಪ್ರವೇಶಿಸಿ ಮಾತನಾಡಿದ ಸಂಸದೀಯ ವ್ವವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಇಡೀ ದೇಶವೇ ಕೇಂದ್ರ ಸರ್ಕಾರದ ಕ್ರಮವನ್ನು ಸ್ವಾಗತಿಸುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತಿದೆ ಇದು ದುರದೃಷ್ವಕರ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ ಪರ ಎನ್ನುವಂತೆ ಪ್ರಜಾಪ್ರಭುತ್ವದ ಕರಾಳ ದಿನ ಎಂಬಂತೆ ಬಿಂಬಿಸುತ್ತಿದೆ ಎಂದು ಹೇಳಿದರು ಸಂವಿಧಾನ ಶಿಲ್ಪಿ ಡಾ

ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕ್ಷೆಗೊಳ್ಳುವ ಮೂಲಕ ಹಿಂದೆ ಆಗಿದ್ದ ಪ್ರಮಾದವನ್ನು ಸರಿಪಡಿಸುವ ಕೆಲಸ ಮಾಡಿದೆ ಎಂದರು ಟಿಆರ್ಎಸ್ನ ನಮಾ ನಾಗೇಶ್ವರರಾವ್ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದರು ಸಮಾಜವಾದಿ ಪಕ್ಷದ ಅಖಿಲೇತ್ ಯಾದವ್ ಜಮ್ಮ ಕಾಶ್ಮೀರದ ಜನರಿಗೆ ವಿಧೇಯಕದಿಂದ ಅನುಕೂಲವಾದರೆ ಒಳ್ಳೆಯದು ಎಂದು ಹೇಳದರು ಈ ಮಧ್ಯೆ ಮಾತನಾಡಿದ ಗೈಹಸಚಿವ ಅಮಿತ್ ಷಾ ಪಾಕಿಸ್ತಾನ ಆಕ್ರಮಿತ ಕಾಶ್ವೀರದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂದು ಹೇಳಿದರು ನ್ಲಾಷನಲ್ ಕಾನ್ವರೆನ್ಸ್ನ ಹಸ್ನೈನ್ ಮಸೂದಿ ಕೇಂದ್ರ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಈ ವೇಳೆ ಅವರು ಜಮ್ನು ಕಾಶ್ಮೀರವನ್ನು ಒಡೆದು ಆಳುವ ನೀತಿ ಅಸಾಂವಿಧಾನಿಕ ್ರಮ ಎಂದು ಹೇಳಿದರು

ಆದರೆ ಲಡಾಖ್ ಜನತೆ ಕೇಂದ್ರೀಯ ವಿಶ್ವವಿದ್ಯಾಲಯ ನೀಡುವಂತೆ ಮನವಿ ಮಾಡಿದರೂ ಅದನ್ನು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ ಇತ್ತೀಚೆಗಷ್ಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಡಾಖ್ಗೆ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡಿದ್ದಾರೆ

ಲಡಾಖ್ ಜನರ ಭಾವನೆಗಳಿಗೆ ಇದುವರೆಗೂ ಯಾರೂ ಬೆಲೆ ಕೊಟ್ಟರಲಿಲ್ಲ ಹವಾಮಾನದ ಬದಲಾವಣೆ ಅಲ್ಲಿನ ಜನ ಎದುರಿಸುತ್ತಿರುವ ಯಾವುದೇ ಸಮಸ್ಥೆಗಳನ್ನು ಆಲಿಸಿರಲಿಲ್ಲ ಎಂದು ಹೇಳಿದರು

ಲಡಾಖ್ ಜನ ಹಿಂದಿನಿಂದಲೂ ಕೇಂದ್ರಾಡಳಿತ ಪ್ರದೇಶವಾಗಬೇಕು ಎನ್ನುವ ಬೇಡಿಕೆ ಇಟ್ಟದ್ದರು ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಎಂದು ಹೇಳಿದರು ಚರ್ಚೆಯ ಬಳಿಕ ಜಮ್ನು ಕಾಶ್ವೀರದ ಪುನರ್ರಚನೆ ವಿಧೇಯಕಕ್ಕೆ ಲೋಕಸಭೆ ಅನುಮೋದನೆ ನೀಡಿದೆ

ರಾಜ್ಲಸಭೆಯಲ್ಲಿ ಈ ವಿಧೇಯಕಕ್ಕೆ ನಿನ್ನೆ ಅಂಗೀಕಾರ ದೊರೆತಿತ್ತು

ಈ ವೇಳೆ ಲೆಫ್ಟಿನೆಂಟ್ ಜನರಲ್ ಸಿಂಗ್ ಮಾತನಾಡಿ ಶಾಂತಿ ಮತ್ತು ಭದ್ರತೆ ಕಾಪಾಡುವ ನಿಟ್ಟನಲ್ಲಿ ಎಲ್ಲಾ ಅಗತ್ಯ ಒದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಗಡಿಭಾಗದಲ್ಲಿ ಪಾಕಿಸ್ತಾನ ತನ್ನ ಸೈನಿಕರ ಜೊತೆಗೆ ಭಯೋತ್ಪಾದಕರ ಸಂಖ್ಯೆ ಹೆಚ್ಚಾಗುವಂತೆ ನೋಡಿಕೊಳ್ಳುತ್ತಿದೆ ಹೀಗಾಗಿ ಗಡಿ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗುತ್ತಿದೆ ಇದನ್ನು ಪತ್ತಿಕ್ಕುವ ಕ್ರಮದ ಬಗ್ಗೆ ಚರ್ಚೆ ಮಾಡಲಾಗಿದೆ ಎಂದರು ಪಾಕಿಸ್ತಾನದ ಕದನ ವಿರಾಮಕ್ಕೆ ಪ್ರತಿಯಾಗಿ ಭಾರತೀಯ ಸೇನಾ ಪಡೆಗಳು ಪ್ರತಿರೋಧ ತೋರಿವೆ ಸ್ಥಳೀಯ ನಾಗರಿಕರು ವದಂತಿಗಳಿಗೆ ಕಿವಿಗೊಡದಿರಿ ಎಂದು ಅವರು ಮನವಿ ಮಾಡಿದ್ದಾರೆ ಜಮ್ನು ಕಾಶ್ನೀರದ ರಜೌರಿ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವ ಹಳ್ಳಗಳ ಮತ್ನು ಭಾರತೀಯ ಸೇನಾಪಡೆಯ ತಿಬಿರಗಳನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ಇಂದು ಮತ್ತೊಮ್ನೆ ಅಪ್ರಚೋದಿತ ಗುಂಡಿನ ದಾಳ ನಡೆಸುವ ಮೂಲಕ ಕದನ ವಿರಾಮ ಉಲ್ಲಂಘಿಸಿದೆ ಜಮ್ನು ಆಕಾಶವಾಣಿಗೆ ಪ್ರತಿಕ್ರಿಯೆ ನೀಡಿರುವ ರಕ್ಷಣಾ ವಕ್ತಾರರು ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಭಾರತದ ಸೇನಾಪಡೆ ದಾಳಿ ನಡೆಸಿದೆ

ಅನೇಕ ನಾಗರಿಕರು ಗಾಯಗೊಂಡಿದ್ದರು

ಲೋಕಸಭೆಯಲ್ಲಿ ಈಗಾಗಲೇ ಮಸೂದೆ ಅನುಮೋದನೆ ದೊರಕಿತ್ತು ಹೀಗಾಗಿ ಸಂಸತ್ನಲ್ಲಿ ವಿಧೇಯಕಕ್ಕೆ ಅಂಗೀಕಾರ ದೊರೆತಿದೆ ಗ್ರಾಹಕರ ವ್ಯಾಜ್ಯಗಳ ಶೀಪ್ರ ಇತ್ವರ್ಥಕ್ಕೆ ಈ ಮಸೂದೆ ಸಹಕಾರಿಯಾಗಲಿದೆ

ಗ್ರಾಹಕರ ಪಕ್ಷುಗಳನ್ನು ರಕ್ಷಿಸಲು ಕೇಂದ್ರೀಯ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ರಚಿಸಲು ವಿಧೇಯಕದಲ್ಲಿ ಅವಕಾಶ ಕಲ್ಪಿಸಲಾಗಿದೆ

ವಿಧೇಯಕದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಆಹಾರ ಮತ್ತು ಗ್ರಾಹಕ ವ್ಲವಹಾರಗಳ ಸಚಿವ ರಾಮ್ವಿಲಾಸ್ ಪಾಸ್ಟಾನ್ ಗ್ರಾಹಕರ ಹಿತರಕ್ಷಣೆ ಮಾಡಲು ಕೇಂದ್ರ ಸರ್ಕಾರದಿಂದ ಈ ವಿಧೇಯಕವನ್ನು ತರಲಾಗಿದೆ ಈ ಬಗ್ಗೆ ರಾಜ್ಯಗಳಲ್ಲಿ ಇನ್ನುಷ್ಟು ಅರಿವು ಮೂಡಿಸುವ ಅಗತ್ತವಿದೆ ಎಂದು ಅವರು ತಿಳಿಸಿದ್ದಾರೆ